ಕೊರೋನಾ ಸೋಂಕು ಸಮುದಾಯ ಪ್ರಸರಣ ಹಂತ ತಲುಪಿಲ್ಲ ಜನತೆ ಆತಂಕಪಡುವ ಅಗತ್ತವಿಲ್ಲ ಆರೋಗ್ನ ಸಚಿವ ಬಿ

ಪಾರಂಪರಿಕ ದೇವಾಲಯಗಳು ಹಾಗೂ ವಾಸ್ತುತಿಲ್ಪಗಳ ಸಂರಕ್ಷಣೆಗೆ ನೂತನ ಯೋಜನೆ ಜಾರಿಗೆ ಸಚಿವ ಸಿ ಟಿ

ಜನತೆ ಆತಂಕಪಡುವ ಅಗತ್ಯವಿಲ್ಲ ಸೋಂಕು ನಿಯಂತ್ರಣಕ್ಕಾಗಿ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಎಂದು ಆರೋಗ್ಯ ಸಚವ ಬಿ

ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಕೊರೋನಾ ಸೋಂಕು ನಿಯಂತ್ರಣ ಕ್ರಮಗಳ ಪರಿಶೀಲನೆಗಾಗಿ ಕೇಂದ್ರೀಯ ತಂಡ ಎರಡು ದಿನಗಳ ಭೇಟಿಗಾಗಿ ಆಗಮಿಸಿದೆ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿ ಆರತಿ ಆಹುಜಾ ತುರ್ತು ವೈದ್ಯಕೀಯ ಸ್ವಂದನ ಕೇಂದ್ರದ ನಿರ್ದೇಶಕ ಪಿ ರವೀಂದ್ರನ್ ಅವರನ್ನೊಳಗೊಂಡ ಅಧಿಕಾರಿಗಳ ತಂಡ ಮುಖ್ಯಮಂತ್ರಿ ಬಿ

ಕೇಂದ್ರೀಯ ತಂಡ ಬೆಂಗಳೂರಿನಲ್ಲಿ ಕಂಟೈನ್ ಮೆಂಟ್ ಪ್ರದೇಶಗಳಿಗೆ ಭೇಟ ನೀಡಿ ಸೀಲ್ ಡೌನ್ ನಿಯಮಗಳ ಪಾಲನೆ ಕುರಿತು ಪರಿಶೀಲನೆ ನಡೆಸಲಿದೆ ಜೊತೆಗೆ ರೋಗ ಲಕ್ಷಣ ರಹಿತ ಸೋಂಕಿತರನ್ನು ಇರಿಸಲಾಗಿರುವ ಕೋವಿಡ್ ಕೇರ್ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಮೂಲಸೌಕರ್ಯ ವ್ಣವಸ್ಥೆಗಳನ್ನು ಪರಿತೀಲಿಸಲಿದೆ ರಾಜ್ಯದಲ್ಲಿ ಸೋಂಕು ನಿಯಂತ್ರಣಕ್ಕೆ ಅಗತ್ಯವಿರುವ ಹೆಚ್ಚುವರಿ ಕ್ರಮಗಳ ಕುರಿತು ಕೇಂದ್ರ ತಂಡ ಸಲಹೆ ನೀಡಿದ್ದು

ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಕೈಗೊಂಡಿರುವ ನಿಯಮಗಳ ಕುರಿತ ಸುದೀರ್ಘ ವರದಿಯನ್ನು ರಾಜ್ಯ ಸರ್ಕಾರ ಕೇಂದ್ರೀಯ ತಂಡಕ್ಕೆ ಸಲ್ಲಿಸಲಿದ್ದು ತಂಡದ ಸದಸ್ಟರು ವರದಿಯ ಪರಿಶೀಲನೆ ನಡೆಸಲಿದ್ದಾರೆ

ನಂತರವಷ್ಟೇ ಮಾನವ ಪ್ರಯೋಗ ಆರಂಭಿಸಲಾಗುವುದು ಈ ವಿಷಯದಲ್ಲಿ ಆತುರ ಮಾಡಲಾಗುವುದಿಲ್ಲ

ಪ್ರವಾಸಿಗರಿಗೆ ಜಿಲ್ಲೆಯ ಯಾವುದೇ ಹೋಟೆಲ್ ರೆಸಾರ್ಟ್ ಹಾಗೂ ಹೋಂ ಸ್ಸೇಗಳನ್ನು ವಸತಿ ಉದ್ಗೇಶಕ್ಕೆ ನೀಡುವುದನ್ನು ಮುಂದಿನ ಆದೇಶದವರೆಗೆ ನಿರ್ಬಂಧಿಸಲಾಗಿದೆ ಎಂದು ಅವರು ತಮ್ಮ ಆದೇಶದಲ್ಲಿ ತಿಳಿಸಿದ್ದಾರೆ ನೆರೆಯ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದ ಬರುವವರಿಗೆ ಪಾಸ್ ಕಡ್ಡಾಯ ಮಾಡಿ ಬಳ್ಳಾರಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ತೀವ್ರವಾಗಿ ಹರಡುತ್ತಿರುವ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಜಿಲ್ಲಾಧಿಕಾರಿ ಎಸ್

ನಕುಲ್ ಇಂದಿನಿಂದ ಇ ಪಾಸ್ ಸೇವಾ ಸಿಂಧುವಿನಲ್ಲಿ ನೋಂದಣಿ ಮತ್ತು ಜಿಲ್ಲಾಡಳಿತ ನೀಡುವ ಪಾಸ್ ಗಳಿಲ್ಲದೇ ಜಿಲ್ಲೆಗೆ ಪ್ರವೇಶ ನೀಡುವುದಿಲ್ಲ ಎಂದಿದ್ದಾರೆ ಈ ಆದೇಶ ಸರಕು ಸಾಗಾಣೆ ವಾಹನಗಳಿಗೆ ಅನ್ವಯಿಸುವುದಿಲ್ಲ ಎಂದು ಜೆಲ್ಲಾಧಿಕಾರಿ ತಿಳಿಸಿದ್ದಾರೆ

ಅವರಿಂದು ಚಿಕ್ಕಮಗಳೂರು ಜಿಲ್ಲೆಯ ಅಮೃತಾಪುರದಲ್ಲಿರುವ ಹೊಯ್ದಳ ಕಾಲದ ಅಮೃತೇಕ್ಷರ ದೆವಾಲಯಕ್ಕೆ ಭೇಟ ನೀಡಿ ಪರಿಶೀಲಿಸಿ ನಡೆಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದರು ಹೊಯ್ಲಳ ಕದಂಬ ಚೋಳ ಚಾಲುಕ್ವರು ಸೇರಿದಂತೆ ವಿವಿಧ ರಾಜಮನೆತನಗಳ ಕಾಲದಲ್ಲಿ ನಿರ್ಮಿತವಾದ ಪ್ರಭಿದ್ದ ದೇವಾಲಯಗಳನ್ನು ಉಳಿಸುವ ಹೊಣೆ ನಮ್ಮೆಲ್ಲರದಾಗಿದ್ದು ಅವುಗಳ ಮೂಲ ಸ್ವರೂಪ ವಿರೂಪವಾಗದಂತೆ ಜೀರ್ಣೋದ್ದಾರ ಕೈಗೊಂಡು ಅಭಿವೃದ್ಧಿಪಡಿಸಲಾಗುವುದು ಎಂದರು

ಪುರಾತತ್ವ ಇಲಾಖೆ ಹಾಗೂ ಧರ್ಮೊತ್ಮಾನ ಟ್ರಸ್ಟ್ ಜೊತೆಯಾಗಿ ಒಡಂಬಡಿಕೆ ಮಾಡಿಕೊಂಡು ಅಭಿವೃದ್ಧಿ ಹಾಗೂ ಸಂರಕ್ಷಣೆಗೆ ತ್ರಮ ವಹಿಸಲಾಗುವುದು ಎಂದು ಸಿ

ಹುಬ್ಲಳ್ಳಯ ಆರೂಢ ಅಂಧ ಮಕ್ಕಳ ಶಾಲೆಗೆ ಓ ಎನ್

ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂಧ ಮಕ್ಕಳ ಓಡಾಟಕ್ಕೆ ಅನುಕೂಲ ಮಾಡಿಕೊಡುವ ನಿಟ್ಟನಲ್ಲಿ ವಾಹನ ಸೌಕರ್ಯ ನೀಡಿರುವುದು ಪ್ರಶಂಸನಾರ್ಹ ಎಂದರು